ಕೊರೊನಾ ತಡೆಗೆ ರಾಜ್ಯಾದ್ಯಂತ ಕಫ್ರೊ ಜಾರಿಗೆ ಉತ್ತಮ ಬೆಂಬಲ ಅಗತ್ಯ ಸೇವೆಗಳಿಗೆ ಭಾದಕವಿಲ್ಲ

ಇಂದು ಗುರು ಪೂರ್ಣಿಮೆ ಗುರುಗಳ ಸ್ಕರಣೆ ರಾಜ್ಯದಲ್ಲಿ ಕೊರೊನಾ ಸೋಂಕು ನಿಯಂತ್ರಿಸಲು ಪ್ರತಿ ಭಾನುವಾರ ಕಫ್ರೊ ಜಾರಿ ಮಾಡಲಾಗುತ್ತಿದ್ದು ಬಹುತೇಕ ನಗರಗಳಲ್ಲಿ ಜನಜೀವನ ಸ್ಥಗಿತವಾಗಿದೆ

ಬಸ್ಸು ಆಟೋ ಟ್ಯಾಕ್ಸಿ ಸೇವೆಗಳನ್ನು ನಿಲ್ಲಿಸಲಾಗಿದ್ದು ಹಾಲು ತರಕಾರಿ ಔಷಧ ಅಂಗಡಿಗಳು ಮತ್ತು ಆಸ್ವತ್ರೆ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಮದ್ಯದ ಅಂಗಡಿಗಳನ್ನು ಮುಚ್ಚಿಸಲಾಗಿದೆ ಹಾವೇರಿ ನಗರದಲ್ಲಿ ಭಾನುವಾರದ ಕಪ್ರೂಗೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ಅಂಗಡಿ ಮಳಿಗೆಗಳು ಮುಚ್ಚಿವೆ ಪ್ರಮುಖ ರಸ್ತೆ ವ್ಯಕ್ತಗಳು ಜನರಿಲ್ಲದೆ ಬಿಕೋ ಎನ್ನುತ್ತಿವೆ ಬಸ್ಸು ಆಟೋ ಟ್ಯಾಕ್ಸಿ ಸೇರಿದಂತೆ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಹುಬ್ಬಳ್ಳಿಯಲ್ಲಿಂದು ವಾಣಿಜ್ಯ ವಹಿವಾಟು ಮತ್ತು ಜನಜೀವನ ಸ್ಥಗಿತಗೊಂಡಿದೆ ಅವಶ್ಯಕ ವಾಹನಗಳನ್ನು ಹೊರತುಪದಿಸಿದರೆ ಬೇರೆ ವಾಹನಗಳು ರಸ್ತೆಗೆ ಇಳಿಯಲಿಲ್ಲ ನಗರದಲ್ಲಿನ ಬಂದೋಬಸ್ತ್ ವ್ಯವಸ್ಥೆಯನ್ನು ಪೋಲಿಸ್ ಆಯುಕ್ತ ಆರ್ ದಿಲೀಪ್ ಪರಿಶೀಲನೆ ಮಾಡಿದ್ದಾರೆ ಆಸ್ಸತ್ರೆ ಔಷಧಿ ಅಂಗಡಿಗಳು ಮತ್ತು ಹಾಲು ಪೂರ್ವೆಕೆಗೆ ಯಾವುದೇ ತೊಂದರೆಯಾಗಿಲ್ಲ ಅಗತ್ಯ ಸೇವೆಗಳನ್ನು ಹೊರತುಪದಿಸಿ ಉಳಿದೆಲ್ಲಾ ಚುಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ಕೊರೊನಾ ಸೋಂಕಿತರು ಅಧಿಕವಾಗಿರುವ ಪ್ರದೇಶಗಳನ್ನು ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಎಲ್ಲೆಡೆ ಬಿಗಿ ಸುರಕ್ಷತಾ ಕ್ರಮಗಳನ್ನು ಕ್ವೆಗೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದ್ದು ಕಫ್ರೊ ಜಾರಿಗೆ ಜನರಿಂದ ಉತ್ತಮ ಸ್ಸಂದನೆ ದೊರೆತಿದೆ ಮಡಿಕೇರಿಯಲ್ಲೂ ಜನತೆಯಿಂದ ಉತ್ತಮ ಪ್ರತಿಕ್ರಿಯೆ ದೊರೆಕಿದೆ ಸರ್ಕಾರಿ ಖಾಸಗಿ ಬಸ್ ಸಂಚಾರ ಸಂಪೂರ್ಣ ಸ್ವಗಿತವಾಗಿದೆ ದಾವಣಗೆರೆಯಲ್ಲಿ ಭಾನುವಾರದ ಕಫ್ರೊಗೆ ಜನತೆಯಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ರಾಷ್ಟೀಯ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಬಳ್ಳಾರಿಯಲ್ಲೂ ಕಫ್ರೂಗೆ ಜನತೆಯಿಂದ ಉತ್ತಮ ಸ್ಸಂದನೆ ವ್ಯಕ್ತವಾಗಿದೆ ವಾಣಿಜ್ಯ ಮಳಿಗೆಗಳು ಸಂಪೂರ್ಣ ಬಂದ್ ಆಗಿವೆ

ಬಾಬಾ ಹೇಳಿದ್ದಾರೆ

ರಾಜ್ಯದಲ್ಲಿ ಭಾನುವಾರದ ಪ್ರತಿಬಂಧಕಾಜ್ಞೆ ಕಫ್ರೊ ಉಲ್ಲಂಘಿಸುವವರ ವಿರುದ್ದ ಕರಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗಾಗಲೇ ಸ್ವಷ್ಪಪಡಿಸಿದ್ದಾರೆ ಜನರು ಭಯ ಆತಂಕದಿಂದ ಬೆಂಗಳೂರು ನಗರವನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಬಾರದು ರಾಜ್ಯ ಸರ್ಕಾರ ಕೊರೊನಾ ಸೋಂಕು ತಡೆಗಟ್ಟಲು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದೆ

ಶೆಟ್ಟೆಪ್ಪನವರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಗ್ರಾಮೀಣ ಪ್ರದೇಶದ ಜನರಲ್ಲಿ ಪುಸ್ತಕ ಪ್ರೀತಿ ಬೆಳೆಸುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಅಣೆಗೊಳಿಸುವ ಉದ್ದೇಶದಿಂದ ದಾವಣಗೆರೆ ಜಿಲ್ಲೆಯ ಕೈದಾಳೆ ಗ್ರಾಮದಲ್ಲಿ ಡಿಜಿಟಲ್ ಗ್ರಂಥಾಲಯ ಆರಂಭಗೊಂಡಿದೆ ಎರಡು ಸಾವಿರಕ್ಕೂ ಅಧಿಕ ಪುಸ್ತಕಗಳು ಇ ಲೈಬ್ರರಿ ಇಂಟರ್ನೆಟ್ ಸೌಲಭ್ಯ ಒಳಗೊಂಡ ಡಿಜಿಟಲ್ ಗ್ರಂಥಾಲಯ ಗ್ರಾಮೀಣ ಪ್ರದೇಶದಲ್ಲಿ ಆರಂಭಗೊಂಡಿರುವುದು ದಾವಣಗೆರೆ ಜಿಲ್ಲೆಗೆ ಮಾದರಿಯಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾದ ಪುಸ್ತಕಗಳು ಮಕ್ಕಳ ಮನೋರಂಜನೆಗಾಗಿ ಕಥಾ ಸಂಗ್ರಹಗಳನ್ನು ಈ ಗ್ರಂಥಾಲಯ ಒಳಗೊಂಡಿದೆ ಕೈದಾಳೆ ಗ್ರಾಮಪಂಚಾಯತಿ ವ್ಯಾಪ್ತಿಯ ಎಂಟು ಗ್ರಾಮಗಳ ನೂರಾರು ವಿದ್ಯಾರ್ಥಿಗಳು ಓದುಗರು ನಿತ್ಯ ಭೇಟಿ ನೀಡಿ ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಳುತ್ತಿರುವುದು ಗ್ರಂಥಾಲಯದ ಔಚಿತ್ಯವನ್ನು ಹೆಚ್ಚಿಸಿದೆ ಈ ಕುರಿತು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ವಿದ್ಯಾ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಸುಧಾಕರ್ ಹೇಳಿದ್ದಾರೆ

ಹರೀಶ್ ಕುಮಾರ ತಿಳಿಸಿದ್ದಾರೆ

ಇಂದು ಗುರು ಪೂರ್ಣಿಮೆ ಗುರುಗಳ ಸ್ಕರಣೆ ಹಾಗೂ ಅವರ ಆಶೀರ್ವಾದ ಪಡೆಯುವ ಸುದಿನ ಇದಾಗಿದೆ

ಈ ಸಂದರ್ಭದಲ್ಲಿ ಎಲ್ಲ ಗುರುವಿಗೂ ನನ್ನ ನಮನಗಳು ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯರೂಪ್ಪ ಸಹ ನಾಡಿನ ಸಮಸ್ತ ಜನತೆಗೆ ಗುರು ಪೂರ್ಣಿಮೆಯ ಶುಭಾಶಯಗಳು

ದೇಶದ ರೈತ ಸಮುದಾಯ ನ್ಯೆಸರ್ಗಿಕ ಮತ್ತು ಸಾವಯವ ಕ್ಯಷಿಯನ್ನು ಕ್ಷಸ್ಟರ್ ಆಧಾರದ ಮೇಲೆ ಅಳವಡಿಸಿಕೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಅವರು ನಿನ್ನೆ ದೇಶದ ಕೃಷಿ ಪರಿಸ್ಟಿತಿ ವಿಸ್ತರಣೆ ಕೃಷಿ ಶಿಕ್ಷಣ ಕುರಿತು ವೀಡಿಯೋ ಕಾನ್ವರೆನ್ಸ್ ಮೂಲಕ ಪ್ರಗತಿ ಪರಿಶೀಲನೆ ನಡೆಸಿದರು